ಬಡವರ ಆರೋಗ್ಯ ಸುಧಾರಣೆಗಾಗಿ ಎಲ್ಲಾ ಜಿಲ್ಲೆಗಳಲ್ಲಿ ಜನೌಷಧಿ ಕೇಂದ್ರಗಳ ಸ್ವಾಪನೆ ಡಿ

ಮಿಲಿಟರಿ ಕ್ಕಾಂಟಿನ್ ಆಸ್ತ್ರೆ ಮಾದರಿಯಂತೆ ರಾಜ್ಯದಲ್ಲೂ ಪೊಲೀಸ್ ಕ್ಕಾಂಟಿನ್ ಆಸ್ತ್ರೆ ನಿರ್ಮಾಣಕ್ಕೆ ಕ್ರಮ ಉಪ ಮುಖ್ಯಮಂತ್ರಿ ಡಾ

ಕೇಂದ್ರ ಸರ್ಕಾರದ ಮಪತ್ವಾಕಾಂಕ್ಷಿ ಆಯುಷ್ಮಾನ್ ಭಾರತ್ ಆರೋಗ್ಯ ವಿಮಾ ಯೋಜನೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ ಬಡವರ ಆರೋಗ್ಯ ಸುಧಾರಣೆಗಾಗಿ ಕೇಂದ್ರ ಸರ್ಕಾರ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರಮುಖ ನಗರಗಳಲ್ಲಿ ಜನೌಷಧ ಕೇಂದ್ರಗಳನ್ನು ತೆರೆದಿದೆ ಎಂದು ಕೇಂದ್ರ ಸಚಿವ ಡಿ

ಸದಾನಂದ ಗೌಡ ಹೇಳಿದ್ದಾರೆ

ಪರಮೇಶ್ವರ್ ತಿಳಿಸಿದ್ದಾರೆ

ಅವರ ಆರೋಗ್ತ ಸುಧಾರಣೆಗೆ ಪ್ರತ್ಯೇಕ ಆಸ್ಪತ್ರೆ ಅಗತ್ಯವಿದೆ ಎಂದರು

ನಗರದಲ್ಲಿ ಅಪ್ಪಿಕಲ್ ಫೈಬರ್ ಕೇಬಲ್ಗಳನ್ನು ಅನಧಿಕೃತವಾಗಿ ಎಳೆಯಲಾಗಿದ್ದು ಇದನ್ನು ತೆರವು ಮಾಡುವ ಕೆಲಸ ನಡೆಯುತ್ತಿದೆ ಎಂದರು ಬೆಂಗಳೂರಿನಲ್ಲಿ ಫ್ಲೆಕ್ಸ್ಗಳನ್ನು ತೆರವು ಮಾಡಲಾಗಿದೆ ಈಗ ರಸ್ತೆ ಗುಂಡಿಗಳನ್ನು ಮುಜ್ಜಲಾಗುತ್ತಿದ್ದು ಎಲ್ಲಾ ಕಡೆ ವೈಟ್ಟ್ಕಾಪಿಂಗ್ ರಸ್ತೆಗಳನ್ನು ಮಾಡಲಾಗುತ್ತಿದೆ ಎಂದರು ರಾಜ್ಯ ಸರ್ಕಾರ ಸುಭದ್ರವಾಗಿದೆ ಇಲ್ಲಸಲ್ಲದ ವದಂತಿಗಳಿಗೆ ಜನತೆ ಕಿವಿ ಕೊಡಬಾರದು ಎಂದು ಮನವಿ ಮಾಡಿದರು

ಈ ಅವಧಿಯಲ್ಲಿ ಬೂತ್ಮಟ್ಲದ ಕಾರ್ಯಕರ್ತರು ಮನೆಮನೆಗೆ ತೆರಳಿ ಕೇಂದ್ರ ಸರ್ಕಾರದ ಜನ ವಿರೋಧಿ ನೀತಿಗಳ ಬಗ್ಗೆ ಮನವರಿಕೆ ಮಾಡಿಕೊಡಲಿದ್ದಾರೆ ಜೊತೆಗೆ ನಿಧಿ ಸಂಗ್ರಹ ಕಾರ್ಯ ನಡೆಯಲಿದೆ ಎಂದರು ಪಕ್ಷದ ಶಿಸ್ತುನ್ನು ಮೀರಿ ಯಾರಾದರೂ ವರ್ತನೆ ಮಾಡಿದರೂ ಅತಂಪವರ ವಿರುದ್ದ ಶಿಸ್ತು ಕ್ರಮ ಜರುಗಿಸಲಾಗುವುದು ಎಂದು ದಿನೇಶ್ ಗುಂಡೂರಾವ್ ಹೇಳಿದರು ಪೌರ ಕಾರ್ಮಿಕರ ಕಲ್ಗಾಣಕ್ಕಾಗಿ ಸರ್ಕಾರ ಜಾರಿಗೊಳಿಸಿರುವ ಕಾರ್ಯ ಕ್ರಮಗಳ ಪ್ರಯೋಜನಗಳನ್ನು ಕಾರ್ಮಿಕರು ಸದುಪಯೋಗಪಡಿಸಿಕೊಳ್ಳಬೇಕೆಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾ ಶಾಮನೂರು ಶಿವಶಂಕರಪ್ಪ ಹೇಳಿದರು ದಾವಣಗೆರೆ ಮಹಾನಗರ ಪಾಲಿಕೆಯಿಂದ ಇಂದು ಪಮ್ಮಿಕೊಂಡಿದ್ದ ಪೌರ ಕಾರ್ಮಿಕರ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದರು ಕಳೆದ ದಶಕಗಳಗೆ ಹೋಲಿಕೆ ಮಾಡಿದರೆ ಇಂದು ಪೌರಕಾರ್ಮಿಕರ ಪರಿಸ್ಟಿತಿ ಸುಧಾರಿಸಿದೆ ಇದಕ್ಕೆ ಸರ್ಕಾರಗಳು ಜಾರಿಗೆ ತಂದ ಸುಧಾರಣಾ ಕ್ರಮಗಳು ಕಾರಣವಾಗಿದೆ ಈ ಹಿನ್ನೆಲೆಯಲ್ಲಿ ಕಾರ್ಮಿಕರು ಸರ್ಕಾರದ ಸೌಲಭ್ಯಗಳನ್ನು ಇನ್ನೂ ಪೆಟ್ಟಿನ ಪ್ರಮಾಣದಲ್ಲಿ ಉಪಯೋಗಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು ಇದೇ ವೇಳೆ ಉತ್ತಮ ಸೇವೆ ಸಲ್ಲಿಸಿದ ಇಪ್ಪತ್ತು ಪೌರಕಾರ್ಮಿಕರನ್ನು ಸನ್ಮಾನಿಸಲಾಯಿತು ಮಹಾನಗರ ಪಾಲಿಕೆಯ ಮೇಯರ್ ಮತ್ತಿತರರು ಹಾಜರಿದ್ದರು

ಪಿಡಿಒಗಳು ಮನೆಗಳನ್ನು ಪರಿಶೀಲಿಸಿ ವರದಿ ನೀಡಬೇಕು ಎಂದು ವಸತಿ ಸಚಿವ ಯು

ಖಾದರ್ ತಿಳಿಸಿದ್ದಾರೆ ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜೀವ್ ಗಾಂಧಿ ವಸತಿ ನಿಗಮ ಯೋಜನೆಯ ಮನೆಗಳ ಆನ್ಲೈನ್ ಖಾತೆ ತಾಂತ್ರಿಕ ಕಾರಣದಿಂದ ಬ್ಲಾಕ್ ಆಗಿತ್ತು ಎಂದರು

ಈ ಪೈಕಿ ಅರ್ಹ ಮನೆಗಳ ಆನ್ಲೈನ್ ಖಾತೆ ಮತ್ತೆ ಜಾಲನೆಗೆ ಸೆ

ಇದರಲ್ಲಿ ನಕಲಿ ಮನೆಗಳಿದ್ದರೆ ತಿರಸ್ಕರಿಸಲಾಗುವುದು ಎಂದರು ರಾಜ್ದದಲ್ಲಿ ಹೊಸದಾಗಿ ನಾಲ್ಕು ಲಕ್ಷ ಮನೆ ನಿರ್ಮಾಣಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಗ್ರಾಮೀಣ ಮತ್ತು ನಗರ ಪ್ರದೇಶಕ್ಕೆ ಸಮಾನ ಆದ್ಮತೆ ನೀಡಲಾಗುವುದು ನಗರ ಪ್ರದೇಶದಲ್ಲಿ ಅಪಾರ್ಟ್ಮೆಂಟ್ ನಿರ್ಮಿಸಲಾಗುವುದು ಹೊಸ ಮನೆ ಫಲಾನುಭವಿಗಳ ಆಯ್ಕೆಗೆ ಆದಾಯ ಮಿತಿ ನಿಗದಿಗೊಳಿಸಲಾಗುವುದು

ಪತ್ರಕರ್ತರಿಗೂ ವಸತಿ ಯೋಜನೆ ರೂಪಿಸಲಾಗುತ್ತಿದೆ ಈ ಯೋಜನೆಯಲ್ಲಿ ಛಾಯಾಗಾಹಕರು ವಿಡಿಯೋಗ್ರಾಫರ್ಗಳನ್ನು ಸೇರಿಸಲಾಗುವುದು ಗ್ಲಪ ಮಂಡಳಿ ಮೂಲಕ ಖಾಸಗಿ ಜಾಗದಲ್ಲಿ ಅಪಾರ್ಟ್ಮೆಂಟ್ಗಳನ್ನು ನಿರ್ಮಿಸಿ ಗ್ಲಪ ಮಂಡಳಿಗೆ ಮತ್ತು ಖಾಸಗಿಯವರು ಸಮಾನಾಂತರವಾಗಿ ಮನೆಗಳ ಮಾರಾಟಕ್ಕೆ ಅವಕಾಶ ಕಲ್ಪಿಸಲಾಗುತ್ತಿದೆ ಎಂದರು ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಮರಳು ಭೂ ಪರಿವರ್ತನೆ ಸಮಸ್ಕೆ ಬಗ್ಗೆ ಚರ್ಚಿಸಲು ಮುಖ್ಯಮಂತ್ರಿ ಅವರು ನಾಳೆ ಜಿಲ್ಲಾಧಿಕಾರಿಗಳು ಗಣಿ ಇಲಾಖೆ ಅಧಿಕಾರಿಗಳ ಸಭೆ ನಡೆಸಲಿದ್ದಾರೆ ಎಂದು ಸಚಿವ ಖಾದರ್ ತಿಳಿಸಿದರು ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಯಶಸ್ವಿಯಾಗಿ ಜಾರಿಯಾಗುತ್ತಿದ್ದು ರೈತರು ಹೆಚ್ಚು ಇಳುವರಿ ಜೊತೆಗೆ ಲಾಭ ಗಳಿಸುತ್ತಿದ್ದಾರೆ ಪಲವಾರು ಕಬ್ಬು ಬೆಳೆಗಾರರು ಹನಿ ನೀರಾವರಿ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಂಡಿದ್ದಾರೆ

ಕೇಂದ್ರ ಆರೋಗ್ಯ ಸಚಿವ ಜೆ ಪಿ ನಡ್ಡಾ ಮಾತನಾಡಿ ಡಿಜೆಟಲ್ ಇಂಡಿಯಾ ಸಪಕಾರದಿಂದ ಕಾಗದ ರಹಿತವಾಗಿ ನಗದು ರಹಿತವಾಗಿ ಜನರು ಆರೋಗ್ಯ ಸೇವೆ ಪಡೆಯುವ ಕಾಂತ್ರಿಕಾರಿ ಯೋಜನೆ ಇದಾಗಿದೆ ಎಂದು ಹೇಳಿದರು

ಆಯುಷ್ಮನ್ ಭಾರತ ಯೋಜನೆಗೆ ಆಧಾರ್ ನೋಂದಣಿ ಕಡ್ಡಾಯವಲ್ಲ ಪಡಿತರ ಚೀಟಿ ಮತದಾರರ ಚೀಟಿ ಇದ್ದರೂ ಸಾಕು ಫಲಾನುಭವಿಗಳು ಆಸ್ಪತ್ರೆಗೆ ಹೋಗಲು ಪ್ರಯಾಣ ಭತ್ಯೆಯೂ ದೊರಕಲಿದೆ ಒಮ್ನೆ ನೋಂದಾಯಿಸಿಕೊಂಡರೆ ಒಂದು ವರ್ಷದವರೆಗೆ ಸೌಲಭ್ಯ ಪಡೆಯಬಹುದಾಗಿದೆ

ಕುಮಾರ ಸ್ವಾಮಿ ಹಾಸನದಲ್ಲಿಂದು ಚಾಲನೆ ನೀಡಿದರು

ಹರ್ಕಿ ಪತ್ತಿನ ಸಹಕಾರ ಸಂಘವನ್ನು ಬ್ಯಾಂಕ್ ಆಗಿ ಪರಿವರ್ತಿಸುವ ಚಿಂತನೆ ಇದ್ದು ಇದಕ್ಕೆ ಎಲ್ಲಾ ಸದಸ್ಕರ ಸಹಕಾರ ಅಗತ್ಯ ಎಂದು ಉಪಮುಖ್ಚಮಂತ್ರಿ ಡಾ ಜಿ ಪರಮೇಶ್ವರ್ ತುಮಕೂರಿನಲ್ಲಿಂದು ಹೇಳಿದ್ದಾರೆ